ಬಾಪು ಕಿ ಬಾತ್ ನಮ್ನ ವಿಶೇಷ ಸರಣಿ ಮೂಲಕ ಈ ವಾರ್ತಾಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ

ಆರೋಗ್ಲ ಕೃಷಿ ಶಿಕ್ಷಣ ಸ್ಕಾರ್ಟ್ ಮೊಬಲಿಟ ಮುಂತಾದ ಕ್ಷೇತ್ರಗಳಲ್ಲಿ ಸಾಮಾಜಿಕ ಬದಲಾವಣೆ ಸೇರ್ಪಡೆ ಹಾಗೂ ಸಬಲೀಕರಣಕ್ಕಾಗಿ ಕೃತಕ ಬುದ್ದಿಮತ್ತೆಯನ್ನು ಬಳಸುವ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು ಮತ್ತು ರೂಪುರೇಷ ರೂಪಿಸುವ ಕಾರ್ಯಕ್ರಮ ಇದಾಗಿದ್ದು ಜಾಗತಿಕ ಮಟ್ಲದಲ್ಲಿ ಇದನ್ನು ಆಯೋಜಿಸಲಾಗಿದೆ ಸಂಶೋಧನೆ ನೀತಿ ನಿರೂಪಣೆ ಮತ್ತು ಅನ್ನೇಷಣಾ ತಜ್ಞರು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಸಾಂಕ್ರಾಮಿಕ ರೋಗಗಳ ಪರಿಸ್ತಿತಿ ನಿಭಾಯಿಸಲು ಕೃತಕ ಬುದ್ಧಿಮತ್ತೆ ಬಳಕೆ ಮೊದಲಾದ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಪ್ರಧಾನಮಂತ್ರಿ ಅವರ ಮುನ್ನೋಟ ಸಾಕಾರವಾದರೆ ಕೃತಕ ಬುದ್ದಿಮತ್ತೆ ವಲಯದಲ್ಲಿ ಅಂತಾರಾಷ್ಷೀಯ ಸಮುದಾಯಕ್ಕೆ ನಾಯಕನಾಗಿ ಮಾತ್ರವಲ್ಲದೆ ಮಾದರಿಯಾಗೂ ಭಾರತ ನಿಲ್ಲಲಿದೆ ಮುಂದಿನ ವರ್ಷದ ಜುಲ್ಲೆ ವೇಳೆಗೆ ಕೊರೊನಾ ವ್ಯೆರಾಣು ಸೋಂಕಿಗೆ ಲಸಿಕೆ ಸಿದ್ದವಾಗುವ ನಿರೀಕ್ಷೆಯಿದೆ ಎಂದು ಕೇಂದ್ರ ಆರೋಗ್ಲ ಸಚಿವ ಡಾ ಹರ್ಷವರ್ಧನ್ ಹೇಳಿದ್ದಾರೆ

ತಮ್ನ ಸಾಪ್ತಾಹಿಕ ಸಂಡೆ ಸಂವಾದ್ನಲ್ಲಿ ಮಾತನಾಡಿದ ಅವರು ಕೊರೊನಾ ವ್ಯೆರಾಣು ಸೋಂಕು ನಿಯಂತ್ರಣಕ್ಕೆ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ತಿಳಿಸಿದರು ಈ ತಿಂಗಳಾಂತ್ಲದ ವೇಳೆಗೆ ಕೊರೊನಾ ಲಸಿಕೆ ಅಗತ್ಲವಿರುವವರ ಪಟ್ಟಿಯನ್ನು ನೀಡುವಂತೆ ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು ಲಸಿಕೆ ತಯಾರಿಕೆ ಸಂಗ್ರಹ ಮೊದಲಾದವುಗಳ ಬಗ್ಗೆ ಲಸಿಕಾ ತಯಾರಿಕಾ ಕಂಪೆನಿಗಳೊಂದಿಗೆ ಸರ್ಕಾರ ಚರ್ಚೆ ನಡೆಸುತ್ತಿದೆ ಎಂದು ಸಹ ಅವರು ತಿಳಿಸಿದರು ಈ ಜಾಗತಿಕ ಬಿಕ್ಕಟ್ಟನ ಉಪಶಮನಕ್ಕೆ ಸಂಘಟತ ಪ್ರಯತ್ನಕ್ಕೆ ಕರೆ ನೀಡಿದ ಅವರು ಎಲ್ಲರೂ ಆರೋಗ್ಯ ಸಚಿವಾಲಯ ನೀಡುವ ನಿಯಮಾವಳಿ ಪಾಲಿಸುವಂತೆ ಒತ್ತಿ ಹೇಳಿದರು

ಗೋವಾ ರಾಜಧಾನಿ ಪಣಜಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಶ ಈಗ ಒಂದು ರಾಷ್ಷ ಒಂದು ಮಾರುಕಟ್ಲೆ ಪರಿಕಲ್ಪನೆಯತ್ತ ಸಾಗಿದೆ ಇದು ಕ್ಕಷಿಕರ ಆದಾಯ ಹೆಚ್ಚಿಸಲು ಮತ್ತು ಕೃಷಿ ವಲಯದ ಪರಿವರ್ತನೆಗೆ ಮಹತ್ವದ ಹೆಜ್ಜೆ ಎಂದು ಬಣ್ಣೆಸಿದರು ಎಲ್ಲಾ ಕೈಗಾರಿಕಾ ಉತ್ಪನ್ನಗಳಿಗೆ ಮಾರಾಟ ದೆಲೆಯನ್ನು ಉತ್ಪಾದಕರು ನಿಗದಿಪಡಿಸುತ್ತಾರೆ ಆದರೆ ಕೃಷಿ ಉತ್ಪನ್ನಗಳಿಗೆ ಮಾರಾಟ ಬೆಲೆಯನ್ನು ಮಧ್ಯವರ್ತಿಗಳು ನಿಗದಿಪಡಿಸುತ್ತಿದ್ದರು ಇದೀಗ ಹೊಸ ಕಾಯ್ದೆ ಜಾರಿಯಿಂದಾಗಿ ಕೃಷಿಕರು ತಮ್ನ ಬೆಳೆಗಳಿಗೆ ಬೆಲೆ ನಿಗದಿಪಡಿಸುವ ಅವಕಾಶ ದೊರೆತಿದೆ ಎಂದು ಜಾವ್ನೇಕರ್ ವಿವರಿಸಿದರು ಲಭ್ಯವಿರುವ ಅತಿ ಹೆಚ್ಚು ಬೆಲೆಗೆ ಕೃಷಿಕರು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುವ ಸ್ವಾತಂತ್ರ್ಯ ಇದೀಗ ದೊರೆತಿದೆ ಕನಿಷ್ಷ ಬೆಂಬಲ ದೆಲೆ ಮುಂದುವರೆಯಲಿದ್ದು ಸರ್ಕಾರ ಈ ಬೆಲೆಗಿಂತ ಹೆಚ್ಚಿನ ದರ ನೀಡಿದೆ ಎಂದು ಅವರು ಹೇಳಿದರು ಈರುಳ್ಳಿ

ತ್ಯೆಲವನ್ನು ಇದೀಗ ಅಗತ್ಯ ವಸ್ತುಗಳ ಕಾಯ್ದೆಯಿಂದ ತೆಗೆದುಹಾಕಲಾಗಿದ್ದು ರೈತರು ತಮ್ಮ ಉತ್ಪನ್ನಗಳನ್ನು ಸಂಗ್ರಹಿಸಬಹುದು ತಾವು ಬಯಸಿದವರಿಗೆ ಮಾರಾಟ ಮಾಡಬಹುದು ಎಂದು ಅವರು ವಿವರಿಸಿದರು

ಉಸ್ಸನಾಬಾದ್ನಲ್ಲಿಂದು ಸುದ್ನಿಗೋಷ್ಟಿಯಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ಸರ್ಕಾರ ಜಾರಿಗೆ ತಂದಿರುವ ಕೃಷಿ ಸಂಬಂಧಿತ ಕಾಯ್ಲೆಗಳು ರೈತರ ಕನಿಷ್ಟ ಬೆಂಬಲ ಬೆಲೆಗೆ ಧಕ್ಷೆ ತರುವುದಿಲ್ಲ ಬದಲಿಗೆ ಕೃಷಿಕರು ತಮ್ಮ ಉತ್ತನ್ನಗಳನ್ನು ಮಾರಾಟ ಮಾಡಲು ಹೆಚ್ಚು ಆಯ್ಲೆಗಳನ್ನು ನೀಡಿದೆ ಎಂದು ವಿವರಿಸಿದರು ಕಿಸಾನ್ ಕ್ರೆಡಿಟ್ ಕಾರ್ಡ್ ಪ್ರಧಾನಮಂತ್ರಿ ಬೆಳೆವಿಮಾ ಯೋಜನೆ ನೀರಾವರಿ ಯೋಜನೆ ಮೊದಲಾದ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದು ರೈತರಿಗೆ ಅನುಕೂಲವಾಗುವ ಕ್ರಮಗಳನ್ನು ಕೈಗೊಂಡಿದೆ ಎಂದು ಅವರು ಹೇಳದರು ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಆಡಳಿತಾರೂಢ ಎನ್ಡಿಎ ಮೈತ್ರಿಪಕ್ಷಗಳ ನಡುವೆ ಸೀಟು ಹಂಚಿಕೆ ಮಾತುಕತೆ ಅಂತಿಮ ಹಂತ ತಲುಪಿದೆ ಎರಡು ಪ್ರಮುಖ ಪಕ್ಷಗಳಾದ ಬಿಜೆಪಿ ಮತ್ತು ಸಂಯುಕ್ತ ಜನತಾದಳ ಸ್ಪರ್ಧಿಸ ಬಯಸುವ ವಿಧಾನಸಭಾ ಕ್ಷೇತ್ರಗಳನ್ನು ಗುರುತಿಸಿವೆ

ಬಿಜೆಪಿ ತನ್ನ ಪಾಲಿನಲ್ಲಿ ಲೋಕಜನಶಕ್ತಿ ಪಕ್ಷ ಎಲ್ಜೆಪಿಗೆ ಸ್ಥಾನಗಳನ್ನು ನೀಡಿದರೆ ಜೆಡಿಯು ತನ್ನ ಪಾಲಿನಲ್ಲಿ ಹಿಂದೂಸ್ಥಾನಿ ಅವಾಮ್ ಮೋರ್ಚಾ ಪಕ್ಷಕ್ಕೆ ಅವಕಾಶ ನೀಡಲಿದೆ ಈ ಮಧ್ಯೆ ಬಿಜೆಪಿ ಜೆಡಿಯು ಒಪ್ಪಂದಕ್ಕೆ ಅಂತಿಮ ರೂಪ ನೀಡಲು ಬಿಜೆಪಿ ಅಧ್ಯಕ್ಷ ಜೆ

ನಡ್ಡಾ ನೇತೃತ್ವದಲ್ಲಿ ದೆಹಲಿಯಲ್ಲಿ ಮಹತ್ವದ ಸಭೆ ನಡೆದಿದೆ ಎಲ್ಜೆಪಿ ಕೂಡ ಇಂದು ಮಧ್ಯಾಹ್ನ ಸಭೆ ನಡೆಸಿದ್ದು ತನ್ನ ನಿಲುವನ್ನು ಶೀಘವೇ ಪ್ರಕಟಿಸಲಿದೆ ಎಂದು ಮೂಲಗಳು ತಿಳಿಸಿವೆ

ಬರುವ ಜನವರಿಯಲ್ಲಿ ಮುಖ್ಯ ಪರೀಕ್ಷೆ ನಂತರ ಮೌಖಿಕ ಪರೀಕ್ಷೆ ನಡೆಯಲಿದೆ ಇಂದಿನ ಪೂರ್ವಭಾವಿ ಪರೀಕ್ಷೆಯ ಅಂಕ ಆಧರಿಸಿ ಮುಖ್ಯ ಪರೀಕ್ಷೆಗೆ ಅಭ್ಯರ್ಥಿಗಳನ್ನು ಆಯ್ಲೆ ಮಾಡಲಾಗುವುದು

ಪೂರ್ವಭಾವಿ ಪರೀಕ್ಷೆ ಮುಂದೂಡಲ್ಪಟ್ಟತ್ತು ಜಾಗತಿಕ ಮಟ್ಟದಲ್ಲಿ ಪ್ರಾಣಿಗಳ ಹಕ್ಕನ್ನು ಬೆಂಬಲಿಸುವ ಅವುಗಳನ್ನು ಜೀವಿಗಳಾಗಿ ಪರಿಗಣಿಸಿ ಹೋಷಿಸುವಂತೆ ಅರಿವು ಮೂಡಿಸುವ ದಿನವನ್ನು ವಿಶ್ವ ಪ್ರಾಣಿಗಳ ಕಲ್ಯಾಣ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಪ್ರಾಣಿಗಳನ್ನು ಕೇವಲ ಆಹಾರ ಉತ್ಪನ್ನವೆಂದು ಭಾವಿಸದೇ ಅವುಗಳಿಗೆ ಜೀವಿಸಲು ಬೇಕಾದ ಸ್ವಳಾವಕಾಶ ನೀಡೋಣ ಪ್ರಾಣಿಗಳ ಬಗ್ಗೆ ನಿರ್ಲಕ್ಷ ತೋರದೆ ಬದುಕಲು ಅವಕಾಶ ಕಲ್ಪಿಸುವುದರ ಜೊತೆಗೆ ಜನರಲ್ಲಿ ಅರಿವು ಮೂಡಿಸುವ ಮೂಲಕ ಪ್ರಾಣಿಗಳೂ ಸಹ ಸಂವೇದನಾಶೀಲ ಜೀವಿಗಳೆಂದು ಪರಿಗಣಿಸಿ ಅವುಗಳ ಕಲ್ಕಾಣಕ್ಕಾಗಿ ಕಾರ್ಯಕ್ರಮ ರೂಪಿಸುವ ಅಗತ್ಯವಿದೆ ಎಂದು ಪ್ರಾಣಿ ತಜ್ಜರು ಪ್ರತಿಪಾದಿಸಿದ್ದಾರೆ ವಿಶ್ವ ಪ್ರಾಣಿ ದಿನಾಚರಣೆ ಅಂಗವಾಗಿ ಪ್ರಾಣಿಗಳ ರಕ್ಷಣೆಗೆ ಸಾರ್ವಜನಿಕರು ಮುಂದಾಗಬೇಕು ಎಂದು ಗಣ್ಣರು ಮನವಿ ಮಾಡಿದ್ದಾರೆ